ರಸ್ತೆ ನಿರ್ಮಾಣ ಪ್ರಧಾನಮಂತ್ರಿ ಗ್ರಾಮಸಡಕ್ ಯೋಜನೆ ಗ್ರಾಮೀಣ ಮತ್ತು ನಗರ ವಸತಿ ರೈಲ್ವೆ ವಿಮಾನ ನಿಲ್ಲಾಣಗಳು ಮತ್ತು ಬಂದರು ವಲಯಗಳ ಪ್ರಮುಖ ಯೋಜನೆಗಳ ಪ್ರಗತಿಯನ್ನು ಪರಿಶೀಲಿಸಿದರು ಅಂದಾಜು ಎರಡು ತಾಸು ನಡೆದ ಈ ಸಭೆಯಲ್ಲಿ ಮೂಲಸೌಕರ್ಯ ಸಂಬಂಧಿತ ಸಚಿವಾಲಯಗಳ ಉನ್ನತಾಧಿಕಾರಿಗಳು

ಸುಖದ್ ಯಾತ್ರಾ ಆಪ್ಅನ್ನು ಒಂದು ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಇದುವರೆಗೆ ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಲಾಯಿತು ವಿದ್ಯುನ್ನಾನ ಟೋಲ್ ಸಂಗ್ರಹ ವ್ಲವಸ್ಥೆಯಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಪ್ರಧಾನಮಂತ್ರಿಗಳು ಸೂಚಿಸಿದರು

ದೇಶದ ಅಭಿವೃದ್ದಿ ಮತ್ತು ಆರ್ಥಿಕ ಬೆಳವಣಿಗೆಗೆ ನಾಗರಿಕ ಸೇವಾ ಅಧಿಕಾರಿಗಳ ಪಾತ್ರ ಪ್ರಮುಖವಾಗಿದ್ದು ಅಧಿಕಾರಿಗಳು ಬದ್ದತೆ ಮತ್ತು ಪ್ರಾಮಾಣಿಕತೆಯಿಂದ ಕಾರ್ಯ ನಿರ್ವಹಿಸಬೇಕು ಎಂದು ರಾಷ್ಲಪತಿ ರಾಮನಾಥ್ ಕೋವಿಂದ್ ಸೂಚಿಸಿದ್ದಾರೆ

ರಾಷ್ಷೀಯ ಪೌರತ್ವ ನೋಂದಣಿ ಕುರಿತ ಚರ್ಚೆಗೆ ಉತ್ತರಿಸಿದ ಅವರು ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಮಾಡಲಾಗುತ್ತಿದ್ದು ಯಾವುದೇ ಕುಟುಂಬಗಳು ಹೊರಗುಳಿಯದಂತೆ ನೋಡಿಕೊಳ್ಳಲಾಗುವುದು ಎಂದರು ಸುಪ್ರೀಂಕೋರ್ಟ್ ಇದರ ಮೇಲ್ವಿಚಾರಣೆ ಮಾಡುತ್ತಿದ್ದು ಗೃಹ ಸಚಿವಾಲಯ ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ಸದನಕ್ಕೆ ತಿಳಿಸಿದರು ಪ್ರತಿಪಕ್ಷ ನಾಯಕ ಗುಲಾಂನಬಿ ಆಜಾದ್ ರಾಷ್ಷೀಯ ಪೌರತ್ವ ನೋಂದಣಿ ಸಂದರ್ಭದಲ್ಲಿ ಎಲ್ಲ ಕುಟುಂಬಗಳ ಮಾಹಿತಿಯನ್ನು ಕಲೆ ಹಾಕಿ ನಂತರ ಅದರ ವಿವರವನ್ನು ಬಹಿರಂಗಪಡಿಸಬೇಕಾಗಿತ್ತು ಎಂದು ಸಲಹೆ ನೀಡಿದರು ರಾಷ್ಷೀಯ ಪೌರತ್ವ ನೋಂದಣಿ ವಿಚಾರದಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ನಿಲುವನ್ನು ಸ್ಪಷ್ಪಪಡಿಸಬೇಕು ಎಂದು ಗ್ಬಹ ಸಚಿವರು ಹೇಳಿದರು ದೇಶದ ಹಿತ ಕಾಪಾಡಲು ಪಕ್ಷಬೇಧ ಮರೆತು ರಾಷ್ಪದ ಐಕ್ಕತೆಗೆ ಬದ್ದತೆ ಪ್ರದರ್ಶಿಸಬೇಕು ಎಂದು ಮನವಿ ಮಾಡಿದರು

ಉತ್ತಮ ಸರ್ಕಾರದ ಉತ್ತಮ ಯೋಜನೆಗಳ ಅನುಷ್ಠಾನಕ್ಕೆ ಅಧಿಕಾರಿಗಳು ನೀಡಿರುವ ಸಹಕಾರವನ್ನು ಸ್ಕರಿಸಿದ ಲೋಕಸಭಾಧ್ಯಕ್ಷರು ಇಂತಹ ಕಾರ್ಯಕ್ರಮಗಳಿಂದ ಜನಸಾಮಾನ್ಲರಿಗೆ ಅನುಕೂಲವಾಗಲಿದೆ ಎಂದು ಮೆಚ್ಚುಗೆ ವ್ಲಕ್ತಪಡಿಸಿದರು ಕೇಂದ್ರ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಮಾತನಾಡಿ ಸಮಾಜೋ ಆರ್ಥಿಕ ಜಾತಿಗಣತಿಯಂತೆ ಗುರುತಿಸಲಾಗಿರುವ ಅತೀ ಬಡ ಕುಟುಂಬಗಳ ಮಹಿಳೆಯರಿಗೆ ಶುದ್ದ ಅಡುಗೆ ಅನಿಲವನ್ನು ಉಚಿತವಾಗಿ ಒದಗಿಸುವುದು ಈ ಮಹತ್ವಾಕಾಂಕ್ಷಿ ಯೋಜನೆಯ ಉದ್ದೇಶವಾಗಿದೆ

ಅದಕ್ಕೆ ತಗಲುವ ವೆಚ್ಲವನ್ನು ಎಸ್

ಐ ಮೂಲಕ ಸಾಲ ಪಡೆಯಲು ರಾಷ್ಷೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಧರಿಸಿತ್ತು ಅದರಂತೆ ಇಂದು ಪ್ರಾಧಿಕಾರ ಹಾಗೂ ಎಸ್

ಐ ನಡುವೆ ಒಡಂಬಡಿಕೆ ಏರ್ಪಟ್ಲದೆ ಎಂದು ಪ್ರಾಧಿಕಾರದ ಪ್ರಕಟಣೆ ತಿಳಿಸಿದೆ

ವೇಣುಗೋಪಾಲ್ ಸುಪ್ರೀಂ ಕೋರ್ಟ್ ಮುಂದೆ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ವಿಭಾಗೀಯ ಪೀಠದ ಮುಂದೆ ಕೇಂದ್ರ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ ಪ್ರಮಾಣ ಪತ್ರ ಸಲ್ಲಿಸಿ ಅಧಿಸೂಚನೆಯನ್ನು ವಾಪಸ್ ಪಡೆಯುವುದಾಗಿ ತಿಳಿಸಿದ್ದಾರೆ

ಮೂಲ ಕಾಯ್ದೆ ಮರು ಸ್ಥಾಪನೆ ಮಾಡುವುದೇ ತಿದ್ದುಪಡಿಯ ಉದ್ದೇಶವಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು ಸಂಸತ್ತಿನಲ್ಲಿ ಈ ವಿಧೇಯಕ ಅಂಗೀಕಾರವಾದರೆ ಸುಪ್ರೀಂ ಕೋರ್ಟ್ ಹೊರಡಿಸಿರುವ ತೀರ್ಪು ಅನೂರ್ಜೆತವಾಗಲಿದೆ

ದೇಶದಲ್ಲಿ ಮೊದಲನೇ ಬಾರಿಗೆ ಮಣಿಪುರದಲ್ಲಿ ಕ್ರೀಡಾ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಲಿದೆ ಎಂದು ಕ್ರೀಡಾ ಸಚಿವ ಕರ್ನಲ್ ರಾಜ್ಲವರ್ಧನ್ ರಾಥೋಡ್ ವಿಧೇಯಕದ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ವಿವರ ನೀಡಿದರು ದೇಶದಲ್ಲಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಅಂತಾರಾಷ್ಟೀಯ ಕ್ರೀಡೆಗೆ ಉತ್ತೇಜಿಸುವ ಉದ್ಲೇಶದಿಂದ ವಿಶ್ವವಿದ್ಲಾಲಯ ಸ್ಥಾಪನೆ ಮಾಡಲಾಗುತ್ತಿದೆ ದೇಶದ ವಿವಿಧ ರಾಜ್ಞಗಳಲ್ಲಿಯೂ ಇದರ ಶಾಖೆಗಳನ್ನು ವಿಸ್ತರಿಸುವ ಉದ್ದೇಶವಿದೆ ವಿದೇಶಗಳಲ್ಲಿಯೂ ಕೆಲವು ಕ್ರೀಡೆಗಳ ತರಬೇತಿ ಫಟಕಗಳನ್ನು ಸ್ವಾಪಿಸಲಾಗುವುದು ಎಂದು ತಿಳಿಸಿದರು

ಅಹ್ಲುವಾಲಿಯಾ ರಾಜ್ಲಸಭೆಗೆ ತಿಳಿಸಿದ್ದಾರೆ

ಕೇಂದ್ರ ಮಾಜಿ ಸಚಿವ ಚಿದಂಬರಂ ಅವರ ಪತ್ನಿ ನಳಿನಿ ಚಿದಂಬರಂ ಮೇಲೆ ಕ್ರಮ ಜರುಗಿಸುವಂತೆ ಜಾರಿ ನಿರ್ದೇಶನಾಲಯ ಸುಪ್ರೀಂಕೋರ್ಟ್ ಮುಂದೆ ಮನವಿ ಸಲ್ಲಿಸಿದೆ

ನ್ಗಾಯಾಲಯದ ಕಲಾಪ ವೀಡಿಯೋ ರಿಕಾರ್ಡಿಂಗ್ ಮತ್ತು ನೇರ ಪ್ರಸಾರ ಕುರಿತಂತೆ ಅಗತ್ತ ನಿಯಮಾವಳಿ ರೂಪಿಸಿರುವ ಬಗ್ಗೆ ಮಾಹಿತಿ ನೀಡುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಅಟಾರ್ನಿ ಜನರಲ್ ಅವರಿಗೆ ಸೂಚನೆ ನೀಡಿತ್ತು

ಪ್ರಮುಖ ಮೂಲ ಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಪ್ರಧಾನಮಂತ್ರಿ